ಬಾಂಗ್ಲಾದೇಶ ಕರಾವಳಿಯನ್ನು ದಾಟದ ಅಂಫನ್ ಚಂಡಮಾರುತ ಆರು ಮಂದಿ ಸಾವು ಸಾವಿರಾರು ಮನೆಗಳು ನಾಶ ಪರಿಹಾರ ಕಾರ್ಯಾಚರಣೆ ಆರಂಭ ವಲಸಿಗರಿಗೆ ಇನ್ನೂ ಹೆಚ್ಚನ ನೆಮ್ದಿ ಮೂಡಿಸುವ ಸಲುವಾಗಿ ಭಾರತೀಯ ರೈಲ್ವೆ ತ್ರಮಿಕ ರೈಲುಗಳ ಸಂಖ್ಯೆಯನ್ನು ದುಪ್ಪಟ್ಟುಗೊಳಿಸಲು ಯೋಜಿಸುತ್ತಿದೆ ಈ ಹೆಚ್ಚುವರಿ ತ್ರಮಿಕ್ ವಿಶೇಷ ರೈಲುಗಳಲ್ಲದೆ

ರೈಲು ಮಾರ್ಗಗಳು ಮತ್ತು ವೇಳಾಪಟ್ಟಿಯನ್ನು ಸಹ ಪ್ರಕಟಸಲಾಗಿದೆ ಈ ರೈಲುಗಳಿಗೆ ಕೇವಲ ಆನ್ಲೈನ್ನಲ್ಲಿ ಮಾತ್ರ ಸೀಟು ಕಾಯ್ದಿರಿಸಬಹುದಾಗಿದೆ ಇವುಗಳಲ್ಲಿ ಹವಾನಿಯಂತ್ರಿತ ಹಾಗೂ ಹವಾನಿಯಂತ್ರಣ ರಹಿತ ರೈಲುಗಳು ಇರಲಿವೆ ರೈಲು ನಿಲ್ದಾಣಗಳಲ್ಲಿ ಯಾವುದೇ ಟಕೆಟ್ ಮಾರಾಟವಿರುವುದಿಲ್ಲ ಮತ್ತು ಸಂಭಾವ್ದ ಪ್ರಯಾಣಿಕರು ಟಕೆಟ್ ಖರೀದಿಗಾಗಿ ರೈಲು ನಿಲ್ದಾಣಗಳಿಗೆ ಬರುವ ಅಗತ್ತವಿಲ್ಲ ಆರ್ಎಸಿ ಮತ್ತು ವೇಟಂಗ್ ಲಿಸ್ಟ್ ಟಕೆಟ್ ಕೂಡ ಲಭ್ಯವಿರುತ್ತದೆ ಆದರೆ ತತ್ಕಾಲ್ ಬುಕ್ಕಿಂಗ್ ಇರುವುದಿಲ್ಲ ರೈಲು ನಿಲ್ಪಾಣಗಳಲ್ಲಿ ಆಹಾರ ಫ್ಲಾಜ ತೆರೆದಿರುತ್ತದೆ ಆದರೆ ಅಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶವಿರುತ್ತದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಪ್ರತಿಯೊಬ್ಬ ಪ್ರಯಾಣಿಕರು ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಹಾಗೂ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ

ಅವುಗಳ ಪ್ರಯಾಣದ ವಿವರಗಳನ್ನು ರೈಲ್ವೆ ಪ್ರಕಟಿಸಿದೆ

ಬೆಂಗಳೂರು ಬೆಳಗಾವಿ ರೈಲು ಪ್ರತಿ ಸೋಮವಾರ ಬುಧವಾರ ಮತ್ತು ಶುಕವಾರದಂದು ಬೆಳಗೆ ಬೆಂಗಳೂರು ಕೇಂದ ರೈಲು ನಿಲಾಣದಿಂದ ಹೊರಟು ಅರಬೀಕೆರೆ ದಾವಣಗೆರೆ ಹುಭ್ಗಳ್ಲಿ ಮಾರ್ಗವಾಗಿ ಬೆಳಗಾವಿ ತಲುಪಲಿದೆ

ಅವರು ತಮ್ಮ ಟ್ನೀಟ್ನಲ್ಲಿ ಬರುವ ಸೋಮವಾರದಿಂದ ವೈಮಾನಿಕ ಸೇವೆ ಆರಂಭಕ್ತೆ ಸಜಾಗಲು ಎಲ್ಲ ವಿಮಾನ ನಿಲ್ದಾಣಗಳಿಗೆ ಹಾಗೂ ವಿಮಾನಯಾನ ಸಂಸ್ಟೆಗಳಿಗೆ ಸೂಚಿಸಲಾಗಿದೆ ಪ್ರಯಾಣಿಕರ ಸಂಚಾರದ ವೇಳೆ ನಾಗರಿಕ ವಿಮಾನಯಾನ ಸಚಿವಾಲಯ ಹೊರಡಿಸಿರುವ ನಿರ್ದಿಷ್ನ ಕಾರ್ಯಾಚರಣೆ ಮಾನದಂಡಗಳನ್ನು ಪಾಲಿಸಲಾಗುವುದು ಎಂದು ಹೇಳಿದ್ಲಾರೆ

ಆದರೆ ಸರಕು ಮತ್ತು ಇತರೆ ವಿಶೇಷ ವಿಮಾನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು

ಈ ಸಂವಾದವನ್ನು ಎಲ್ಲರೂ ಆಲಿಸಬಹುದಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹೇಳಿದೆ ಸಚಿವ ಸಂಪುಟ ಸಭೆಯಲ್ಲಿ ವಲಸಿಗರ ಕಲ್ಲಾಣ ಬಡವರು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಹಲವು ವಿಚಾರ ಹಾಗೂ ಸುಲಭ ಸಾಲ ಲಭ್ಯತೆ ಮತ್ತ್ವೋದ್ಯಮ ವಲಯದಲ್ಲಿ ಲಭ್ಯವಿರುವ ವಿಘುಲ ಅವಕಾಶಗಳ ಬಗ್ಗೆ ಚರ್ಚಿಸಿ ಪ್ರಮುಖ ನಿರ್ಧಾರಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ತಮ್ನ ಟ್ನೀಟ್ ಸಂದೇಶದಲ್ಲಿ ಸಚಿವ ಸಂಪುಟ ಕೈಗೊಂಡಿರುವ ಎಲ್ಲ ನಿರ್ಣಯಗಳು ಹಲವು ನಾಗರಿಕರ ಕಲ್ವಾಣ ಉದ್ದೇಶವನ್ನು ಹೊಂದಿವೆ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ನೆರವಾಗಲು ಕ್ಷೆಗೊಳ್ಳಲಾಗಿದೆ ಮತ್ತು ಆತ್ಸಿರ್ಭರ್ ಭಾರತ ನಿರ್ಮಾಣ ನಿಟ್ಲನಲ್ಲಿ ಸಾಮರ್ಥ್ಯವಲ್ಲಿ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಮತ್ತ್ಯ ಸಂಪದ ಯೋಜನೆ ಮೀನುಗಾರಿಕೆ ವಲಯದಲ್ಲಿ ಕಾಂತಿಯನ್ನು ಉಂಟುಮಾಡಲಿದೆ ಅದರಲ್ಲಿ ಆಧುನಿಕ ತಂತ್ರಜ್ವಾನವನ್ನು ಬಳಿಸಿಕೊಂಡು ಮೂಲಸೌಕರ್ಯ ಹಾಗೂ ಅರ್ಥಿಕ ನೆರವಿಗೆ ಒತ್ತು ನೀಡಲಾಗಿದೆ ನಮ್ಮ ತ್ರಮಜೀವಿ ಮೀನುಗಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಕಲ್ಪಿಸಲಿದೆ ಎಂದು ಪ್ರಧಾನಿ ಹೇಳದ್ದಾರೆ ಗರ್ಭಿಣಿ ಮಹಿಳಾ ಸಿಬ್ಲಂದಿ ಕಚೇರಿ ಹಾಜರಾತಿಗೆ ಸಿಬ್ಲಂದಿ ಮತ್ತು ತರಬೇತಿ ಇಲಾಖೆ ಡಿಒಪಿಟಿ ವಿನಾಯ್ತಿ ನೀಡಿದೆ ಈಗಾಗಲೇ ಈ ಕುರಿತು ಸುತ್ತೋಲೆ ಹೊರಡಿಸಲಾಗಿದೆ ಮತ್ತು ವಿವಿಧ ಸಚಿವಾಲಯಗಳು ಇಲಾಖೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳತ ಪ್ರದೇಶದ ಸರ್ಕಾರಗಳು ಅದನ್ನು ಅನುಸರಿಸುತ್ತವೆ ಎಂಬ ನಿರೀಕ್ಷೆಯಿದೆ ಎಂದು ಪ್ರಧಾನ ಮಂತ್ರಿಗಳ ಕಛೇರಿಯ ರಾಜ್ಯ ಸಚಿವರು ಮತ್ತು ಸಿಭ್ಗಂದಿ ಮತ್ತು ತರಬೇತಿ ರಾಜ್ಯ ಸಚಿವರೂ ಆಗಿರುವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಹೆರಿಗೆ ರಜೆಗೆ ತೆರಳದಿರುವ ಗರ್ಭಿಣಿ ಸಿಬ್ಲಂದಿಗೂ ಕೂಡಾ ಕಚೇರಿ ಹಾಜರಾತಿಗೆ ವಿನಾಯ್ನಿ ನೀಡಲಾಗಿದೆ ವಿಕಲ ಚೇತನರಿಗೂ ಕೂಡಾ ಇದೇ ರೀತಿ ಕಚೇರಿ ಹಾಜರಾತಿಗೆ ವಿನಾಯ್ತಿ ನೀಡಬೇಕು ಎಂದು ಅವರು ಹೇಳಿದರು

ಪರೀಕ್ಷಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಂಸ್ಥೆ ಹೇಳಿಕೆಯಲ್ಲಿ ತಿಳಿಸಿದೆ ಅಂಘಾನ್ ಚಂಡಮಾರುತ ಕಳೆದ ಮಧ್ಯರಾತ್ರಿ ಬಾಂಗ್ಲಾದೇಶ ಕರಾವಳಿ ತೀರವನ್ನು ದಾಟದೆ

ಸಾವಿರಾರು ಮನೆಗಳು ನಾಶಗೊಂಡಿದ್ದು ವಿದ್ಯುತ್ ಮಾರ್ಗಗಳು ಅಸ್ತವ್ಯಸ್ಥಗೊಂಡಿವೆ ಪರಿಹಾರ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ

ಚಂಡಮಾರುತ ನಿನ್ನೆ ಒಡಿಶಾ ಹಾಗೂ ಪಕ್ಷಿಮ ಬಂಗಾಳ ಕರಾವಳಿಯನ್ನು ಅಪ್ಪಳಿಸಿತು ಬಿರುಗಾಳಿ ಹಾಗೂ ಭಾರೀ ಮಳೆಯಿಂದಾಗಿ ಮನೆಗಳು ಧ್ವಂಸಗೊಂಡಿದ್ದು ಮರಗಳು ಬುಡಮೇಲುಗೊಂಡಿವೆ ವಿದ್ಯುತ್ ಮಾರ್ಗಗಳು ಅಸ್ತವಸ್ತಗೊಂಡಿದೆ

ಚಂಡಮಾರುತ ಅಪ್ಪಳಸುವ ಬಗ್ಗೆ ನಿಖರ ಮಾಹಿತಿ ಮೊದಲೇ ತಿಳಿದ ಕಾರಣ ಪಶ್ಲಿಮ ಬಂಗಾಳ ಮತ್ತು ಒಡಿಶಾ ಕರಾವಳಿ ತೀರದಿಂದ ಲಕ್ಷಾಂತರ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಈ ನಡುವೆ ಎನ್ಡಿಆರ್ಎಫ್ನ ಮಹಾನಿರ್ದೇಶಕ ಎಸ್ಎನ್ ಪ್ರಧಾನ್ ಅವರು ಆಂಘಾನ್ ಚಂಡಮಾರುತದ ಬಗ್ಗೆ ನಿಗಾ ಇರಿಸಲಾಗಿದ್ದು ಪರಿಸ್ಟಿತಿ ಬದಲಾಗುತ್ತಿದೆ

ಎಲ್ಲ ರೀತಿಯ ಮುನ್ನೆಚ್ದರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ

ಪಶ್ಚಿಮ ಬಂಗಾಳ ಹಾಗೂ ಒಡಿಶಾದಲ್ಲಿ ಅಂಫನ್ ಚಂಡಮಾರುತದಿಂದ ಉಂಟಾಗಿರುವ ಪೂಣ ಹಾನಿ ಹಾಗೂ ಬೆಳೆ ಹಾನಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ತೀವ್ರ ನೋವು ವಕ್ಷಪಡಿಸಿದ್ದಾರೆ ಜನರನ್ನು ಸರಿಯಾದ ಸಮಯದಲ್ಲಿ ಸುರಕ್ಷಿತ ಸ್ಥಳಗಳಗೆ ಸ್ಥಳಾಂತರ ಮಾಡಿ ಅಗತ್ಯ ಕ್ರಮ ಕೈಗೊಂಡು ಜನರ ಜೀವಗಳನ್ನು ರಕ್ಷಿಸಿದ ರಾಜ್ಯ ಸರ್ಕಾರಗಳು ಹಾಗೂ ಎನ್ಡಿಆರ್ಎಫ್ ನಡೆಸಿದ ಸಮನ್ವಯ ಕ್ರಮ ಹಾಗೂ ಪರಿಹಾರ ಕಾರ್ಯಾಚರಣೆಯನ್ನು ಉಪರಾಷ್ಟಪತಿ ಶ್ಲಾಘಿಸಿದ್ದಾರೆ